ಜೆಲ್ಲಾಸ್ತ್ರೆಗೆ ಅಗತ್ಜವಾದಪ್ಟು ಆಮ್ಲಜನಕ ಸಿಲಿಂಡರ್ಗಳ ಪೂರ್ಟೆಕೆಯಾಗದ ಕಾರಣ ಹೆಚ್ಚನ ಸಾವು ಸಂಭವಿಸಿದೆ ಎಂದು ಮೃತರ ಕುಟುಂಬದವರು ಜಿಲ್ಲಾಡಳಿತದ ವಿರುದ್ದ ಆರೋಪ ಮಾಡಿದ್ದಾರೆ

ಸಾವು ಸಂಭವಿಸಿರುವುದಕ್ಕೆ ಆಮ್ಲಜನಕ ಕೊರತೆ ಕಾರಣವೇ ಎನ್ನುವುದರ ಬಗ್ಗೆ ವಿಶ್ಲೇಷಿಸಲಾಗುತ್ತಿದೆ ಎಂದು ಹೇಳಿದರು

ಉಳದ ಸಿಲಿಂಡರ್ಗಳು ಮಧ್ಯಾಷ್ನದ ವೇಳೆಗೆ ಬರಲಿವೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು

ಎಸ್ ಯಡಿಯೂರಪ್ಪ ಜಿಲ್ಡಾಡಳಿತದಿಂದ ವರದಿ ಕೇಳಿದ್ದಾರೆ ಫಟನೆ ಹಿನ್ನೆಲೆಯಲ್ಲಿ ನಾಳೆ ಸಚಿವ ಸಂಪುಟ ಸಭೆಯನ್ನೂ ಕರೆದಿದ್ದು ಪ್ರಕರಣ ಹಾಗೂ ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣ ಕ್ರಮಗಳ ಕುರಿತು ಚರ್ಚಿಸಲಿದ್ದಾರೆ ಚಾಮರಾಜನಗರ ಜಿಲ್ಲಾಸ್ತ್ರೆಯಲ್ಲಿ ಆಕ್ಸಿಜನ್ ಕೊರತೆಯೇ ಕೊರೊನಾ ಸೋಂಕಿತರ ಸಾವಿನ ಫಟನೆಗೆ ಕಾರಣ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಸಂಬಂಧಿತ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ಕುಮಾರ್ ಹೇಳಿದ್ದಾರೆ ಆರೋಗ್ಯ ಸಚಿವ ಡಾ

ಸುಧಾಕರ್ ಸ್ವಳಕ್ಕೆ ಭೇಟಿ ನೀಡಲಿದ್ದಾರೆ

ಮಾಜಿ ಸಂಸದ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ಯವನಾರಾಯಣ ಕೋವಿಡ್ ಆಸ್ಪತ್ರೆಗೆ ಭೇಟಿ ನೀಡಿ ಜೆಲ್ಲಾಧಿಕಾರಿಗಳಿಂದ ವಿವರ ಪಡೆದರು ನಂತರ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಕೋವಿಡ್ ಸಾವಿನ ಬಗ್ಗೆ ನಿವೃತ್ತ ನ್ನಾಯಮೂರ್ತಿಗಳ ಮೂಲಕ ನ್ನಾಯಾಂಗ ತನಿಖೆ ನಡೆಸಬೇಕು ಯಾವ ಕಾರಣಕ್ಕಾಗಿ ಇಷ್ಲೊಂದು ಸಾವಾಗಿದೆ ಎಂಬುವುದು ಸಾರ್ವಜನಿಕರಿಗೆ ತಿಳಿಸುವ ನಿಟ್ಟನಲ್ಲಿ ಸರ್ಕಾರ ಕೂಡಲೇ ತನಿಖೆ ನಡೆಸುವಂತೆ ಒತ್ತಾಯಿಸಿದರು

ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ವೆಂಟಿಲೇಟರ್ ನೀಡುವ ಸಂಬಂಧ ಇಂದು ಸಂಸ್ಥೆಯ ಸಿ ಎಸ್ ಪ್ರಕಾಶ್ ತಮ್ಮನ್ನು ಭೇಟಿ ಮಾಡಿದರು ಎಂದು ಹೇಳಿದ್ದಾರೆ ಇದಕ್ಕೂ ಮುನ್ನ ಮೈಕೋ ಮೆಡಿಕಲ್ ಎಸ್ಆರ್ಓ ಸಂಸ್ಥೆಯವರು ಕೂಡ ತಮ್ಮನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ಕೋವಿಡ್ ಸೋಂಕಿತರ ನೆರವಿಗೆ ವೆಂಟಲೇಟರ್ಗಳನ್ನು ಕೊಡುಗೆಯಾಗಿ ನೀಡಿರುವುದಾಗಿ ಯಡಿಯೂರಪ್ಪ ತಿಳಿಸಿದ್ದಾರೆ

ವಿ ರಾಜೇಂದ್ರ ತಿಳಿಸಿದ್ದಾರೆ ಜಿಲ್ಲೆಯ ಕೋವಿಡ್ ಚಿಕಿತ್ಸೆ ನೀಡುವ ಎಲ್ಲ ಆಸ್ಪತ್ರೆಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಸಾರ್ವಜನಿಕರು ಕೋವಿಡ್ಗೆ ಸಂಬಂಧಿಸಿದ ಯಾವುದೇ ಸಮಸ್ಥೆಗಳ ಕುರಿತು ಆ ಅಧಿಕಾರಿಗಳನ್ನು ಸಂಪರ್ಕಿಸ ಬಹುದು ಎಂದು ಅವರು ಹೇಳಿದ್ದಾರೆ ಜಿಲ್ಲೆಯಲ್ಲಿ ಕೊರೊನಾ ನಿರೋಧಕ ಮೊದಲ ಡೋಸ್ ಲಸಿಕೆ ಪಡೆದಿರುವವರು ಎರಡನೇ ಲಸಿಕೆ ಪಡೆಯಲು ಲಸಿಕೆ ಕೊರತೆ ಬಗ್ಗೆ ಗೊಂದಲಕ್ಕೆ ಒಳಗಾಗುವ ಅಗತ್ಯ ಇಲ್ಲ ಲಸಿಕೆ ಬಂದ ತಕ್ಷಣ ಮಾಹಿತಿ ನೀಡಿ ಮೊದಲ ಲಸಿಕೆ ಪಡೆದಿರುವವರಿಗೆ ಲಸಿಕೆ ನೀಡಲಾಗುವುದು ಎಂದು ಜೆಲ್ಲಾಧಿಕಾರಿ ಸ್ಪಪ್ಪಡಿಸಿದ್ದಾರೆ ಮಂಡ್ಯ ಜಿಲ್ಲೆ ಕೆ ಆರ್

ಸದ್ಯ ಹೋಮ್ ಐಸೊಲೇಷನ್ ಆಗಿರುವವರು ಮನೆಯೊಳಗೆ ಇದ್ದು ವೈದ್ಯಕೀಯ ಚಿಕಿತ್ಸೆ ಪಡೆದು ಗುಣಮುಖರಾಗಬೇಕೆಂದು ಪುರಸಭೆ ಮುಖ್ಯಾಧಿಕಾರಿ ಸತೀಶ್ಕುಮಾರ್ ಹೇಳಿದ್ದಾರೆ

ಪ್ರತಿ ತಾಲ್ಲೂಕಿನಲ್ಲೂ ಸ್ವಶಾನಕ್ಕಾಗಿ ಸ್ವಳ ಮೀಸಲಿಡಲಾಗಿದೆ

ಶ್ರೀನಿವಾಸ್ ತಿಳಿಸಿದ್ದಾರೆ ರಾಜ್ಯದಲ್ಲಿ ಕೊರೊನಾ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನಲೆಯಲ್ಲಿ ಸರ್ಕಾರ ಜಾರಿ ಮಾಡಿರುವ ಜನತಾ ಕರ್ಪ್ಯೂವಿನ ಆರನೇ ದಿನವಾದ ಇಂದು ಸಹ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರಿದಂತೆ ರಾಜ್ಯದೆಲ್ಲೆಡೆ ವಾಣಿಜ್ಯ ವ್ಯವಹಾರಗಳು ಸ್ಥಬ್ದಗೊಂಡಿವೆ ನಗರ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಬ್ಯಾರಿಕ್ಕಾಡ್ ಹಾಕುವ ಮೂಲಕ ಜನರು ಹಾಗೂ ವಾಹನ ಸಂಚಾರಕ್ಕೆ ತಡೆವೊಡ್ಡಲಾಗಿದೆ ಪೊಲೀಸರಿಂದ ತಪಾಸಣೆ ತೀವ್ರಗೊಳಿಸಲಾಗಿದೆ ಎಲ್ಲೆಡೆ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ